ಕ್ಷೇತ್ರಗಳ ಉಪಚುನಾವಣೆ ಪ್ರಕಟಿಸಿದ ಚುನಾವಣಾ ಆಯೋಗ

ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಇಂದು ಗುಜರಾತ್ಗೆ ಭೇಟಿ

ಇನ್ನಷ್ಟು ವಿಳಂಬ ಮಾಡುವ ಪ್ರಸ್ತಾವದ ಪರ ಮತ ಚಲಾಯಿಸಿದ ಬ್ರಿಟಿಷ್ ಸಂಸದರು

ಅಜೇರ್ ಬೈಜಾನ್ನ ಬಾಕುವಿನಲ್ಲಿ ನಡೆಯುತ್ತಿರುವ ವಿಶ್ವಕಪ್ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ನ ಶಿ ಅರ್ಹತಾ ಸುತ್ತಿನಲ್ಲಿ ಗೆದ್ದು ವಾಲ್ಟ್ ಫೈನಲ್ ತಲುಪಿದ ಭಾರತದ ದೀಪಾ ಕರ್ಮಾಕರ್

ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂದ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದೆ ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ

ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ದೇವೇಂದ್ರ ಫಡ್ಡವೀಸ್ ಶೀಘ ಪರಿಹಾರ ಖಾತ್ರಿಪಡಿಸುವಂತೆ ನಾಗರಿಕ ಅಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ ಎಂದು ತಿಳಿಸಿದರು

ನಿರ್ಮಾಣ ಪರಿಶೋಧನೆ ಯಾವುದೇ ಹಾನಿಯ ಸಂಭವವನ್ನು ಪತ್ತೆ ಹಚ್ಚುವಲ್ಲಿ ವಿಫಲವಾಗಿದೆಯೇ ಎಂಬುದರ ಬಗ್ಗೆಯೂ ವಿಚಾರಣೆ ಸಮಿತಿ ತನಿಖೆ ನಡೆಸಲಿದೆ ಎಂದು ಫಡ್ಡವೀಸ್ ತಿಳಿಸಿದರು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಎಂದು ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಕೇಂದ್ರ ರೈಲ್ಲೇ ಮತ್ತು ಬ್ಬಹತ್ ಮುಂಬೈ ಮಹಾನಗರ ಪಾಲಿಕೆ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೋಲಿಸರು ಹೇಳಿದ್ದಾರೆ

ದುರಂತದಲ್ಲಿ ಸಾವಿಗೀಡಾದವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ ಈ ಕರಿಣ ಪರಿಸ್ತಿತಿಯಲ್ಲಿ ಎಲ್ಲರೂ ಮ್ಖತರ ಕುಟುಂಬಗಳೊಂದಿಗಿದ್ದೇವೆ ಎಂದು ತಮ್ಮ ಟ್ಲೀಟ್ ಸಂದೇಶದಲ್ಲಿ ಪ್ರಧಾನಿ ಮೋದಿ ತಿಳಿಸಿದ್ದಾರೆ

ಕಾಂಗ್ರೆಸ್ ಶಾಸಕರಾದ ಧರಂಗ್ಧರ ಪುರುಶೋತ್ತಮ್ ಸಪಾರಿಯಾ ಮನವಧರ್ನ ಜವಾಹರ್ ಚಾವ್ಡಾ ಮತ್ತು ಜಾಮ್ನಗರ್ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವಲ್ತಭ್ ಧರವಿಯಾ ತಮ್ಮ ಸ್ವಾನಕ್ನೆ ರಾಜೀನಾಮೆ ನೀಡಿ ಆಡಳಿತಾರೂಢ ಬಿಜೆಪಿ ಪಕ್ಷಕ್ನೆ ಸೇರ್ಪಡೆಗೊಂಡ ಹಿನ್ನೆಲೆಯಲ್ಲಿ ಉಪ ಚುನಾವಣೆ ನಡೆಯಲಿದೆ ಮುಂಬರುವ ಲೋಕಸಭಾ ಹಾಗೂ ಳ ರಾಜ್ಯಗಳ ವಿಧಾನಸಭಾ ಉಪಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಲ್ವಟ್ಟಿರುವ ವೀಕ್ಷಕರಿಗೆ ಕೇಂದ್ರ ಚುನಾವಣಾ ಅಯೋಗ ನಿನ್ನೆ ಅವರ ಪಾತ್ರ ಹಾಗೂ ಕರ್ತವ್ಯದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದೆ

ಈ ಅಧಿಕಾರಿಗಳನ್ನು ಕೇಂದ್ರ ಚುನಾವಣಾ ಆಯೋಗ ಸಾಮಾನ್ಯ ಪೊಲೀಸ್ ಮತ್ತು ವೆಚ್ಚ ವೀಕ್ವಕರನ್ನಾಗಿ ನಿಯೋಜಿಸಿದೆ ಆಯೋಗದ ಹಿರಿಯ ಅಧಿಕಾರಿಗಳು ಚುನಾವಣಾ ಕರ್ತವ್ಯ ನಿರ್ವಹಣೆಯ ವಿವಿಧ ಆಯಾಮಗಳ ಬಗ್ಗೆ ಅಧಿಕಾರಿಗಳಿಗೆ ಸಮಗ್ರ ಮಾಹಿತಿಯನ್ನು ಒದಗಿಸಿದರು ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಚುನಾವಣಾ ವೀಕ್ಷಕರಿಗೆ ಅವರ ಮಹತ್ವದ ಪಾತ್ರದ ಬಗ್ಗೆ ತಿಳಿಸಿದ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರ ಅಧಿಕಾರಿಗಳು ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕು ಯಾವುದೇ ಕಾರಣಕ್ಕೂ ದೋಷಗಳು ಆಗದಂತೆ ನೋಡಿಕೊಳ್ಳಬೇಕು ಎಂದರು ಆಯೋಗದ ಆಶಯ ಕೇವಲ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸುವುದಷ್ಟೇ ಅಲ್ಲ ಚುನಾವಣೆ ಪಾರದರ್ಶಕ ಸ್ವಚ್ಚ ಮತ್ತು ನೈತಿಕತೆಯಿಂದ ಕೂಡಿರಬೇಕು ಎಂಬುದಾಗಿದೆ ಎಂದು ಅವರು ಹೇಳಿದ್ದಾರೆ

ಮಾಜಿ ನೀರಾವರಿ ಸಚಿವ ಸುನಿಲ್ ತತ್ಕರೆ ರಾಯ್ಗಢ್ ಕ್ಷೇತ್ರದಿಂದ ಮಾಜಿ ಸಚಿವ ಗುಲಾವ್ರಾವೋ ದೇವ್ಕರ್ ಜಲಗಾಂವ್ ಎನ್ಸಿಪಿ ವರಿಷ್ಣ ಶರದ್ ಪವಾರ್ ಪುತ್ರಿ ಹಾಗೂ ಹಾಲಿ ಸಂಸದೆ ಸುಪ್ರಿಯಾ ಸುಳಿ ಬಾರಾಮತಿ ಕ್ಷೇತ್ರದಿಂದ ಸತಾರಾದಿಂದ ಉದ್ಯನ್ ರಾಜಿ ಭೋಸ್ಲೆ ಥಾಣೆಯಿಂದ ಆನಂದ್ ಪರಾಂಜಪೆ ಮತ್ತಿತರ ಪ್ರಮುಖ ನಾಯಕರು ಚುನಾವಣಾ ಕಣಕ್ಕಿ ಳಿಯುತ್ತಿದ್ದಾರೆ ಮುಂದಿನ ಕೆಲವೇ ದಿನಗಳಲ್ಲಿ ಪಕ್ಷದಿಂದ ಸ್ವರ್ಧಿಸಲಿರುವ ಇತರೆ ನಾಯಕರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುವುದು ಎಂದು ಎನ್ಸಿಪಿ ಹೇಳಿದೆ

ಒಡಿಶಾದ ಮಾಜಿ ಸಚಿವ ಡಾ ದಾಮೋದರ ರಾವತ್ ನಿನ್ನೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಪಕ್ಷದ ನಾಯಕರಾದ ಧಮೇಂದ್ರ ಪ್ರಧಾನ್ ಮತ್ತು ಅರುಣ್ ಸಿಂಗ್ ಅವರ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದರು

ಕೇರಳಕ್ಕೆ ಒಂದು ದಿನದ ಭೇಟಿ ಕೈಗೊಂಡಿದ್ದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಗೆ ರಾಜ್ಯಮಟ್ವದ ಪ್ರಚಾರಾಂದೋಲನಕ್ಕೆ ಚಾಲನೆ ನೀಡಿದರು ಕೋಯಿಕ್ನೋಡ್ನಲ್ಲಿ ನಿನ್ನೆ ಸಂಜೆ ಪಕ್ಷದ ಕಾರ್ನಕರ್ತರ ಜನ ಮಹಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಎಲ್ಲರ ಅಭಿಪ್ರಾಯವನ್ನು ಕೇಳಲಿದೆ

ರಾಷ್ಟ್ರಪತಿ ಭವನದಲ್ಲಿ ನಡೆದ ರಕ್ಷಣಾ ಸ್ವಾಪನಾ ಕಾರ್ಯಕ್ರಮದಲ್ಲಿ ಕೋವಿಂದ್ ಅವರು ಗ್ವಾಲಂಟರಿ ಹಾಗೂ ಅಪ್ರತಿಮ ಸೇವಾ ಪ್ರಶಸ್ತಿಗಳನ್ನು ಪ್ರದಾನ ಮಾದಿದರು

ಆದರೆ ಸಂಸದರು ಈ ವಿಳಂಬದ ಅವಧಿಯಲ್ಲಿ ಮತ್ತೊಂದು ಜನಾದೇಶ ಪಡೆಯುವ ತಿದ್ದುಪಡಿ ನಿರ್ಣಯವನ್ನು ತಿರಸ್ಕರಿಸಿದ್ದಾರೆ

ಐರೋಪ್ಯ ಒಕ್ಕೂಟದ ಮಂಡಳಿ ಮುಖ್ಯಸ್ದ ಡೊನಾಲ್ಡ್ ಟಸ್ಕ್ ಬ್ರೆಕ್ಸಿಟ್ ಪ್ರಕ್ರಿಯೆ ಬಗ್ಗೆ ಮರು ಆಲೋಚನೆ ಮಾಡಿ ಸಹಮತ ಮೂಡಿಸಲು ಕಾಲಾವಕಾಶದ ಅಗತ್ಯವಿದೆ ಎಂದು ಬ್ರಿಟನ್ಗೆ ಮನವರಿಕೆಯಾದರೆ ಸದಸ್ಯ ರಾಷ್ಟ್ರಗಳು ಅವಧಿ ದೀರ್ಘಕಾಲ ವಿಸ್ತರಣೆಗೆ ಅನುಮೋದಿಸಲಿವೆ ಎಂದು ಹೇಳಿದ್ದಾರೆ

ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಸ್ತೇಹಿ ಮನ್ ಅವರ ಮುಂದೆ ಇದಿ ಅರ್ಜಿ ಸಲ್ಲಿಸಿದೆ ವಿಶೇಷ ಅಭಿಯೋಜಕರಾದ ಡಿ ಪಿ ಸಿಂಗ್ ಮತ್ತು ನಿತೀಶ್ ರಾಣಾ ವಿಮಾನ ಖರೀದಿಗೆ ಸಂಬಂಧಿಸಿದಂತೆ ಹಣ ದುರ್ಬಳಕೆ ಪ್ರಕರಣದಲ್ಲಿ ಒಳಸಂಚು ರೂಪಿಸಿರುವ ಕುರಿತಂತೆ ವಿಚಾರಣೆ ನಡೆಸಲು ತಲ್ವಾರ್ನನ್ನು ಇಡಿ ವಶಕ್ಕೆ ಒಪ್ಪಿಸಬೇಕು ಎಂದು ನ್ಯಾಯಪೀಠವನ್ನು ಕೋರಿದರು

ನಾಳೆ ಫ್ಟೆನಲ್ ಪಂದ್ಯಗಳು ನಡೆಯಲಿವೆ